ಹಿಮಾಚಲ ಪ್ರದೇಶದ ಶಿಮ್ಲಾ ಜಿಲ್ಲೆಯಲ್ಲಿ ಕುಂಭದ್ರೋಣ ಮಳೆ ಹಲವೆಡೆ ಭೂಕುಸಿತ

ದೇಶದ ಅತ್ನುತ್ತಮ ಗಾಲ್ಲರ್ ಗಗನ್ಜಿತ್ ಭುಲ್ಲರ್ಗೆ ಚೊಚ್ಲಲ ಯುರೋಪಿಯನ್ ಟೂರ್ ಪ್ರಶಸ್ತಿ ಸಂಭ್ರಮ

ಈ ಉಪಕ್ರಮವು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಧನ ಭದ್ರತೆ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮುಂದುವರಿದ ಸಂಶೋಧನೆಗೆ ಒತ್ತು ನೀಡುವುದಾಗಿದೆ

ನವದೆಹಲಿಯಲ್ಲಿ ನಿನ್ನೆ ನಡೆದ ಇಮ್ ಪ್ರಿಂಟ್ ಅಪೆಕ್ಸ್ ಸಮಿತಿಯಲ್ಲಿ ಶನಿವಾರ ಈ ಪ್ರಸ್ತಾವನೆಗೆ ಸಮ್ಮತಿ ದೊರೆತಿದೆ ದೆಹಲಿಯ ಲಾಜ್ಪತ್ನಗರದಿಂದ ದಕ್ಷಿಣವಲಯದ ದುರ್ಗಾ ದೇಶಮುಖ್ ನಡುವೆ ಸಂಪರ್ಕ ಕಲ್ಪಿಸುವ ದೆಹಲಿ ಮೆಟ್ರೋ ರೈಲು ಮಾರ್ಗದ ಹೊಸ ಗುಲಾಬಿ ಮಾರ್ಗ ವಿಸ್ತರಣೆಗೆ ವಸತಿ ಮತ್ತು ನಗರಾಭಿವೃದ್ದಿ ಸಚಿವ ಹರದೀಪ್ಸಿಂಗ್ ಪುರಿ ಮತ್ತು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಇಂದು ಬೆಳಗ್ಗೆ ಚಾಲನೆ ನೀಡಿದರು

ಈ ನೂತನ ಮಾರ್ಗದಿಂದ ಉತ್ತರ ಮತ್ತು ದಕ್ಷಿಣ ದೆಹಲಿಯ ನಡುವೆ ಸಂಚರಿಸುವ ಪ್ರಯಾಣಿಕರಿಗೆ ದೊಡ್ಡ ಸಹಾಯವಾಗಲಿದೆ ಮತ್ತು ದೆಹಲಿಯ ದೊಡ್ಡ ಮಾರುಕಟ್ಟೆಗಳೆಂದು ಹೆಸರಾಗಿರುವ ಐಎನ್ಎ ಸರೋಜಿನಿ ನಗರ ಸೌತ್ ಎಕ್ಷೆಟೇಕ್ಷನ್ ಮತ್ತು ಲಾಜಪತ್ನಗರ್ ಮಾರುಕಟ್ಟೆಗಳ ನಡುವೆ ಸಂಪರ್ಕ ಸಾಧ್ಯವಾಗಲಿದೆ ಎಂದು ಮುಖ್ಯಮಂತ್ರಿ ಕೇಜ್ರವಾಲ್ ಹೇಳಿದರು ಹಿಮಾಚಲ ಪ್ರದೇಶದ ಶಿಮ್ಲಾ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಹಲವೆಡೆ ಇಂದು ಬೆಳಗ್ಗೆ ಭೂಕುಸಿತ ಸಂಭವಿಸಿದೆ ಇದರಿಂದಾಗಿ ರೋಪು ಶಿಮ್ಲಾ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ ನಾಳೆಯೊಳಗೆ ರಸ್ತೆ ತೆರವುಗೊಳಿಸಿ ಸಂಚಾರಕ್ಕೆ ಅನುವುಮಾಡಿಕೊಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರೋಪು ಶಿಮ್ಲಾ ರಸ್ತೆ ಮುಚ್ಚರುವುದರಿಂದ ವಾಹನ ಸವಾರರು ತಹು ರಸ್ತೆಯನ್ನು ಬಳಸುತ್ತಿರುವದರಿಂದ ಸಂಚಾರ ದಟ್ಟಣೆಯಾಗಿದೆ ಇದನ್ನು ತಡೆಯಲು ನರ್ಕಂದಾ ರಸ್ತೆ ಬಳಸುವಂತೆ ಪೊಲೀಸರು ವಾಹನ ಸವಾರರಿಗೆ ಮನವಿ ಮಾಡಿದ್ದಾರೆ

ಈ ಅರ್ಜಿಗಳ ವಿಚಾರಣೆಯನ್ನು ನಡೆಸಬೇಕಾಗಿದ್ದ ಮೂವರು ನ್ಯಾಯಾಧೀಶರ ಪೀಠ ಈ ವಿಚಾರವನ್ನು ವಿಸ್ತತ ನ್ಯಾಯಪೀಠಕ್ಕೆ ಶಿಫಾರಸ್ಲು ಮಾಡಬೇಕೆ ಎನ್ನುವ ಕುರಿತಂತೆ ಪರಿಶೀಲಿಸಲಿರುವುದಾಗಿಯೂ ನ್ಯಾಯಾಲಯ ತಿಳಿಸಿದೆ ಮುಖ್ಯನ್ಯಾಯಮೂರ್ತಿ ದೀಪಕ್ಮಿಶ್ರಾ ಮತ್ತು ನ್ಯಾಯಮೂರ್ತಿ ಎ

ಖನ್ವಿಲ್ಕರ್ ಅವರನ್ನು ಒಳಗೊಂಡ ಪೀಕ ಸಂಬಂಧಪಟ್ಟ ವಿಚಾರ ಮೂವರು ನ್ಯಾಯಧೀಶರ ಪೀಠದಿಂದ ವಿಚಾರಣೆಗೆ ಒಳಪಡಬೇಕಾಗಿದ್ದು ಆ ಪೈಕಿ ನ್ಯಾಯಮೂರ್ತಿ ಡಿ ವೈ

ಅದರಂತೆ ಹೊರರಾಜ್ದದವರನ್ನು ವಿವಾಹವಾಗುವ ಕಾಶ್ತೀರಿ ಮಹಿಳೆಯರಿಗೆ ಸ್ಥಿರಾಸ್ತಿ ಪಡೆಯುವ ಹಕ್ಕನ್ನು ನಿರಾಕರಿಸಲಾಗಿದೆ

ಆಧಾರ್ ಗುರುತಿನ ಪ್ರಾಧಿಕಾರ ಕೆಲವರು ಕುಯುಕ್ತಿಯಿಂದ ತನ್ನ ಪ್ರತಿಷ್ಣೆಗೆ ಮಸಿ ಬಳಿಯಲು ಯತ್ನಿಸುತ್ತಿದ್ದಾರೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಗೂಗಲ್ ಸಂಸ್ಥೆಯ ಪ್ರಮಾದದಿಂದಾಗಿ ಸ್ನಾರ್ಟ್ ಪೋನ್ಗಳ ಕಾಂಟ್ಲಾಕ್ಸ್ ಲಿಸ್ನಲ್ಲಿ ತನ್ನ ಹಳೆಯ ಮತ್ತು ಚಾಲನೆಯಲ್ಲಿ ಇಲ್ಲದ ಸಹಾಯವಾಣಿ ಸಂಖ್ಯೆ ಕಾಣಿಸಿಕೊಂಡಿದೆ ಈ ಪ್ರಮಾದವನ್ನೇ ಅಸ್ತವನ್ನಾಗಿ ಬಳಸಿಕೊಂಡು ಕೆಲವರು ಆಧಾರ್ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಉಂಟುಮಾಡುತ್ತಿದ್ದಾರೆ ಎಂದು ಸಂಸ್ಟೆ ಹೇಳಿದೆ ಪ್ರಾಧಿಕಾರದ ಮುಖ್ಯ ನಿರ್ವಹಣಾಧಿಕಾರಿ ಎ

ಪಾಂಡೆ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ಸಹಾಯವಾಣಿ ಸಂಖ್ಲೆಯಿಂದ ದತ್ತಾಂಶಗಳ ಕಳವು ಮಾಡುವುದು ಸಾಧ್ವವಲ್ಲ ಆಧಾರ್ ದತ್ತಾಂಶ ಸಂಗ್ರಹಕ್ಕೆ ಕನ್ನ ಹಾಕಲಾಗಿದೆ ಎನ್ನುವ ವದಂತಿಗಳು ಸಂಪೂರ್ಣ ಆಧಾರರಹಿತ ಮತ್ತು ಸುಳ್ಳು ಸುದ್ದಿಯಾಗಿದೆ ಎಂದು ಸ್ವಷ್ಷಪಡಿಸಿದ್ದಾರೆ ದೇಶದ ಜನಸಂಬ್ಹೆ ವಿಪರೀತ ಹೆಚ್ಚಾಗುತ್ತಿರುವ ಬಗ್ಗೆ ರಾಜ್ಞಸಭೆಯಲ್ಲಿಂದು ಹಲವು ಸದಸ್ಯರು ತೀವ್ರ ಕಳವಳ ವ್ಲಕ್ತಪಡಿಸಿದರು ಬಿಜೆಪಿಯ ಡಾ

ಈ ಸಮಸ್ನೆಗೆ ಸೂಕ್ಷ ಪರಿಹಾರ ರೂಪಿಸಲು ಸಾಮಾಜಿಕ ಸಂಘಟನೆಗಳು ಹೆಚ್ಚು ಆಸಕ್ತಿ ತೋರಬೇಕೆಂದು ಅವರು ಸಲಹೆ ಮಾಡಿದರು ಹಿರಿಯ ಕಾಂಗ್ರೆಸ್ ನಾಯಕ ಮೋತಿಲಾಲ್ ಓರಾ ಮಾತನಾಡಿ ಮಾನವ ಕಳ್ಳಸಾಗಾಟ ಪಿಡುಗನ್ನು ಪತ್ತಿಕ್ಕಲು ಸರ್ಕಾರ ಕಠಿಣ ಕ್ರಮಗಳನ್ನು ತುರ್ತಾಗಿ ಆರಂಭಿಸಬೇಕೆಂದು ಮನವಿ ಮಾಡಿದರು

ಈ ಸ್ನರಣಾರ್ಥ ನಗರದಲ್ಲಿ ಇಂದು ನಡೆದ ಆಚರಣೆಯಲ್ಲಿ ಸಾವಿರಾರು ಮಂದಿ ಪುತಾತ್ಸರಿಗೆ ಗೌರವ ನಮನ ಸಲ್ಲಿಸಿದರು

ಇಂದು ಬೆಳಗ್ಗೆ ಆ ಕ್ಷಣದ ಹೊತ್ತಿಗೆ ಸರಿಯಾಗಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ಇಂಡೋನೇಷ್ಲಾದ ಪ್ರಮುಖ ಪ್ರವಾಸಿತಾಣವಾದ ಲೊಂಬೊಕ್ನಲ್ಲಿ ನಿನ್ನೆ ಶಕ್ತಿಶಾಲಿ ಭೂಕಂಪ ಸಂಭವಿಸಿದ್ದು

ನೂರಾರು ಮಂದಿ ಗಾಯಗೊಂಡಿರುವುದಾಗಿ ವರದಿ ತಿಳಿಸಿದೆ ಪ್ರವಾಸಿಗರು ರಜೆದಿನಗಳನ್ನು ಕಳೆಯಲು ಹೆಚ್ಚು ಭೇಟಿ ನೀಡುವ ಲೊಂಬೊಕ್ನ ಉತ್ತರ ಪರ್ವತೀಯ ಪ್ರದೇಶದಲ್ಲಿ ಸಂಭವಿಸಿದ ಈ ನೈಸರ್ಗಿಕ ವಿಕೋಪದಲ್ಲಿ ಸಾವಿರಾರು ಕಟ್ಟಡಗಳಗೆ ಹಾನಿಯಾಗಿದೆ

ಭೂಕಂಪ ಸಂಭವಿಸಿದಾಗ ಆ ಪ್ರದೇಶದಲ್ಲಿ ಸಾವಿರಾರು ಪ್ರವಾಸಿಗರಿದ್ದರು

ನೆರೆಯ ಬಾಲಿ ದ್ವೀಪದಲ್ಲೂ ಭೂಕಂಪದ ಅನುಭವವಾಗಿರುವುದಾಗಿ ವರದಿ ತಿಳಿಸಿದೆ ಬಾಲಿ ಅಂತಾರಾಷ್ಸೀಯ ವಿಮಾನ ನಿಲ್ಲಾಣದ ಟರ್ಮಿನಲ್ ಭಾಗಶಃ ಜಖಂಗೊಂಡಿದೆಯಾದರೂ ವಿಮಾನದ ಓಡುರಸ್ತೆ ಅಂದರೆ ರನ್ವೇಗೆ ಯಾವುದೇ ತೊಂದರೆಯಾಗದ ಹಿನ್ನೆಲೆಯಲ್ಲಿ ವಿಮಾನಗಳ ಸಂಚಾರ ಸಹಜ ಸ್ಥಿತಿಗೆ ಹಿಂದಿರುಗಿದೆ ಜಮ್ಮ ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಓರ್ವ ಉಗ್ರನನ್ನು ಬಂಧಿಸಿದೆ ಸೋಗಮ್ ಅರಣ್ಯಪ್ರದೇತದಲ್ಲಿ ನಿನ್ನೆ ನಡೆಸಿದ ಕಾರ್ನಾಚರಣೆಯಲ್ಲಿ ಬಂಧಿತನಾದ ಉಗ್ರ ತೌಬೀಫ್ ಅಪ್ಲದ್ ಪಾ ಎಂದು ಗುರುತಿಸಲಾಗಿದೆ ಕಂದಹಾರ್ ಲೋಲಬ್ನಲ್ಲಿ ಶಸ್ತಾಸ್ತ ವಶಪಡಿಸಿಕೊಂಡಾಗ ಈತ ತಪ್ಪಿಸಿಕೊಂಡಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಪಾಕಿಸ್ತಾನದ ವಾಯವ್ಯ ವಲಯದಲ್ಲಿ ಭದ್ರತಾಪಡೆಗಳು ಮತ್ತು ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಂದು ಪಾಕಿಸ್ತಾನ್ ತಾಲಿಬಾನ್ ಗುಂಪಿನ ಒಬ್ಬ ಭಯೋತ್ಪಾದಕ ಹತನಾಗಿದ್ದಾನೆ ನಸೀಬುರ್ ರೆಹಮಾನ್ ಎಂದು ಗುರುತಿಸಲಾಗಿರುವ ಈತ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ಲ ಜಾನಿಕೇಲ್ ಪ್ರದೇತದಲ್ಲಿ ನಡೆದ ಚಕಮಕಿಯಲ್ಲಿ ಇವನನ್ನು ಕೊಲ್ಲಲಾಗಿದೆ ಎಂದು ಅಲ್ಲಿಯ ಭದ್ರತಾಪಡೆ ಮೂಲಗಳು ತಿಳಿಸಿವೆ ಉತ್ತರ ವಜೀರಿಸ್ತಾನದ ದುರ್ಗಮ ಮತ್ತು ಪರ್ವತೀಯ ಬುಡಕಟ್ನು ಪ್ರದೇಶವಾದ ಈ ಸ್ವಳ ಕಳೆದ ಒಂದು ದಶಕದಿಂದ ಜಿಹಾದಿ ಉಗ್ರರ ಹಿಂಸಾಚಾರದ ಹಿಡಿತದಲ್ಲಿದೆ

ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಚಿತ್ರ ನಿರ್ಮಾಪಕರಾಗಿದ್ದ ಎಂ

ಭಕ್ತವತ್ತಲ ಭಾರತೀಯ ಫಿಲಂ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು ಸಂಧ್ನಾರಾಗ ಸಂಸ್ನಾರ ಮೊದಲಾದ ಅವಿಸ್ಕರಣೇಯ ಕನ್ನಡ ಚಿತ್ರಗಳ ನಿರ್ಮಾಪಕರಾಗಿದ್ದರು

ದ್ವಿತೀಯಾರ್ಧದಲ್ಲಿ ಅನಿಕೇತ್ ಜಾಧವ್ ಅವರನ್ನು ಕಳುಹಿಸುವ ಮುಂಚೆ ಪಂದ್ಲದ ನಾಲ್ಲನೇ ನಿಮಿಷದಲ್ಲಿ ದೀಪಕ್ ತಂಗ್ರಿ ಗೋಲು ದಾಖಲಿಸಿದರು

ಏಷ್ಯನ್ ಟೂರ್ನಲ್ಲಿ ಇದೀಗ ಅತ್ಯಂತ ಯಶಸ್ನಿ ಭಾರತೀಯ ಗಾಲ್ವರ್ ಎನಿಸಿರುವ ಭುಲ್ಲರ್ ಎಂಟು ಬಾರಿ ಟೂರ್ ಗೆದ್ದಿರುವ ಅರ್ಜುನ್ ಅತ್ವಾಲ್ ಮತ್ತು ಜ್ಜೋತಿ ರಂಧಾವಾ ಅವರನ್ನು ಹಿಂದಿಕ್ಕಿದಿದ್ದಾರೆ